ಲೋಕಾಸಭೆ ಮತ್ತು ರಾಜ್ಯವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ವ್ಯಾಪಕ ಚರ್ಚೆ ಮತ್ತು ಸಮಾಲೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ

ಜಮ್ನು ಮತ್ತು ಕಾಶ್ನೀರದ ಬಂಡಿಪೋರಾ ಜಿಲ್ಲೆಯಲ್ಲಿ ಇಂದು ಮುಂಜಾನೆಯಿಂದ ನಡೆದಿರುವ ಕಾರ್ಯಾಚರಣೆಯಲ್ಲಿ ಇನ್ನೂ ಇಬ್ಲರು ಉಗ್ರರ ಹತ್ಯೆ

ತಾಲಿಬಾನ್ ಉಗ್ರರೊಂದಿಗೆ ಕದನ ವಿರಾಮ ವಿಸ್ತರಣೆ ಕುರಿತ ಆಫ್ಪಾನಿಸ್ತಾನದ ನಿರ್ಧಾರಕ್ಕೆ ಭಾರತ ಸರ್ಕಾರದ ಸ್ನಾಗತ

ಇಂಗ್ಲೆಂಡ್ ಟುನೇಷಿಯಾ ನಡುವೆ ಪಂದ್ಲಗಳು

ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಒಟ್ಟಾಗಿ ಚುನಾವಣೆ ನಡೆದರೆ ಪಲವು ಅನುಕೂಲಗಳಿವೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ದೇಶದಲ್ಲಿ ಸಾರ್ವಕಾಲಿಕ ಚುನಾವಣಾ ವ್ಯವಸ್ಥೆ ಜಾರಿಯಲ್ಲಿದೆ ಎಂದು ಒತ್ತಿ ಹೇಳಿದ ಅವರು ಎಲ್ಲಾ ಚುನಾವಣೆಗೂ ಏಕೀಕೃತ ಮತದಾರ ಪಟ್ಟಿ ತಯಾರಿಸುವ ಅಗತ್ಯವಿದೆ ಎಂದು ಹೇಳಿದರು

ಈ ರೀತಿ ಮಾಡುವುದರಿಂದ ಕನಿಷ್ಠ ಪ್ರಚಾರ ವ್ಯವಸ್ಥೆ ಜಾರಿಗೆ ಬಂದು ಆಡಳಿತದ ಮೇಲೆ ಉಂಟಾಗುವ ಅಡಚಣೆಗಳು ಕಡಿಮೆಯಾಗುತ್ತವೆ ಎಂದು ಹೇಳಿತ್ತು ಈ ವಿಷಯದ ಬಗ್ಗೆ ಚುನಾವಣಾ ಆಯೋಗ ಇದೀಗ ಪರಿಶೀಲನೆ ನಡೆಸುತ್ತಿದೆ

ಭಯೋತ್ಪಾದಕರ ಗುಂಪು ಮತ್ತು ಸೇನೆ ಹಾಗೂ ಪ್ಕಾರಾ ಕಮಾಂಡೋಗಳ ಜಂಟಿ ತಂಡದ ನಡುವೆ ಪನಾರ್ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆಯುತ್ತಿದೆ ಈ ಪ್ರದೇಶದಲ್ಲಿ ಉಗ್ರರ ದೊಡ್ಡ ಗುಂಪು ಅವಿತುಕೊಂಡಿರುವ ಬಗ್ಗೆ ದೊರೆತ ಸುಳಿವಿನ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಎಂದು ಭದ್ರತಾ ಪಡೆಯ ಮೂಲಗಳು ಆಕಾಶವಾಣಿಗೆ ಮಾಹಿತಿ ನೀಡಿವೆ

ಅನ್ವೇಷಣೆ ಮತ್ತು ಹೂಡಿಕೆಗೆ ವಿಘಲ ಅವಕಾಶಗಳವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಬಣ್ಣಿಸಿದ್ದಾರೆ ಗ್ರೀಸ್ ದೇಶದ ರಾಜಧಾನಿ ಅಥೆನ್ಸ್ನಲ್ಲಿ ನಿನ್ನೆ ಸಂಜೆ ಅಲ್ಲಿ ನೆಲೆಸಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೊರದೇಶಗಳಲ್ಲಿರುವ ಭಾರತೀಯ ಸಮುದಾಯ ತಾಯ್ನಾಡಿನ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಎಂದು ಬಣ್ಣಿಸಿದರು ರಾಷ್ಟಪತಿಗಳು ಗ್ರೀಸ್ ಸುರಿನಾಮ್ ಮತ್ತು ಕ್ಕೂಬಾ ದೇಶಗಳಿಗೆ ಅಧಿಕೃತ ಪ್ರವಾಸದಲ್ಲಿದ್ದು ಮೊದಲ ಚರಣದಲ್ಲಿ ಅಥೆನ್ಸ್ಗೆ ಭೇಟಿ ನೀಡಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಅಸ್ಲಾಂಗೆ ಇಂದು ಭೇಟಿ ನೀಡಲಿದ್ದು ಗೌಹಾತಿಯಲ್ಲಿ ಕಾನ್ಸರ್ ಸೇವಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸದ್ದಾರೆ

ಇಂದು ನಡೆಯು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನುವಾಲಾ ಉದ್ಯಮಿ ರತನ್ ಟಾಟಾ ಪಾಲ್ಗೊಳ್ಳಲಿದ್ದಾರೆ ಅಸ್ಸಾಂ ರಾಜ್ಯದ ಕಾನ್ಸರ್ ಸೇವಾ ಪೌಂಡೇಶನ್ ಪಾಗೂ ಟಾಟಾ ಟ್ರಸ್ಟ್ ಜಂಟಿಯಾಗಿ ಈ ಆಸ್ಪತ್ರೆಗಳನ್ನು ತೆರೆಯುತ್ತಿದೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಇಂದು ಮುಂಜಾನೆ ಮೋಡ ಕವಿದ ವಾತಾವರಣವಿತ್ತು

ಗೋವಾ ವಿಮೋಜನಾ ಹೋರಾಟದ ಹುತಾತ್ಮರಿಗೆ ತ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಆ ರಾಜ್ಯದಲ್ಲಿ ಇಂದು ಗೋವಾ ಕಾಂತಿ ದಿನವನ್ನು ಆಚರಿಸಲಾಗುತ್ತಿದೆ

ರಾಮ್ಮನೋಪರ್ ಲೋಹಿಯಾ ಪೋರ್ಚುಗೀಸರ ವಿರುದ್ಧ ಒಗ್ಗಟ್ಟಿನ ಸಮರ ಸಾರುವಂತೆ ಸ್ಥಳಿಯರಿಗೆ ಕರೆ ನೀಡಿದ್ದರು

ಈ ಘಟನೆಗಳ ಸ್ಕರಣೆಗಾಗಿ ಇಂದು ಮುಂಜಾನೆ ಪಣಜಿಯ ಅಜಾದ್ ಮೈದಾನದಲ್ಲಿರುವ ಮತಾತ್ಮದ ಸ್ಮಾರಕ ಬಳಿ ರಾಜ್ಯಪಾಲರಾದ ಡಾ ಮೃದುಲಾ ಸಿನ್ವಾ ಮತ್ತು ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಶ್ರದ್ಧಾಂಜಲಿ ಸಲ್ಲಿಸಿದರು ಮುಂದಿನ ಗುರುವಾರ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಪೂರ್ವಭಾವಿಯಾಗಿ ದಕ್ಷಿಣ ಆಫ್ರಿಕಾದ ನಾಲ್ಕ ಸ್ಥಳಗಳಲ್ಲಿ ನಿನ್ನೆ ಸಾವಿರಾರು ಆಸಕ್ತರು ಯೋಗಾಭ್ಯಾಸ ನಡೆಸಿದರು ಅಲ್ಲಿರುವ ಭಾರತೀಯ ರಾಯಭಾರಿ ಕೆ

ಭಾರತೀಯ ರಾಯಭಾರಿ ಕಚೇರಿ ಮತ್ತು ಶಿವಾನಂದ ವಿಶ್ವಕಾಂತಿ ಪ್ರತಿಷ್ಠಾನದ ವತಿಯಿಂದ ಡರ್ಬನ್ನಲ್ಲೂ ನಿನ್ನೆ ಕಡಲ ತೀರದಲ್ಲಿ ಯೋಗಾಭ್ಯಾಸ ಶಿಬಿರವನ್ನು ಉತ್ಸಾಹದಿಂದ ಆಚರಿಸಲಾಯಿತು ಯುರೋಪಿಯನ್ ಯೂನಿಯನ್ ಚಲನಚಿತ್ರೋತ್ಸವಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ದೆಹಲಿಯ ಸಿರಿ ಫೋರ್ಟ ಆಡಿಟೋರಿಯಂನಲ್ಲಿ ಉದ್ಘಾಟಿಸಲಿದ್ದಾರೆ

ಈ ಚಿತ್ರೋತ್ಸವವನ್ನು ಚಲನಚಿತ್ರಗಳ ನಿರ್ದೇಶನಾಲಯ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಯುರೋಪಿಯನ್ ಯೂನಿಯನ್ ಜಂಟಿ ಸಹಭಾಗಿತ್ವದಲ್ಲಿ ನಡೆಸುತ್ತಿದೆ

ಅದ್ವಕ್ಷ ಆಪ್ರಫ್ ಗನಿ ಅವರ ಈ ದಿಟ್ಟ ನಿರ್ಧಾರದಿಂದ ಸಶಸ್ತ್ರ ಉಗ್ರರು ಮತ್ತು ಅವರ ಬೆಂಬಲಿಗರ ಹಿಂಸಾಕೃತ್ತಗಳಿಗೆ ಪೂರ್ಣ ವಿರಾಮ ಬೀಳಲಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ರಾಜ್ಯದ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಪ್ರವಾಪ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ ಮಣಿಮರದಲ್ಲಿ ಪ್ರವಾಪ ಸಂತ್ರಸ್ತರನ್ನು ಭೇಟಿ ಮಾಡುವುದಕ್ಕಾಗಿ ಮೈಬಾಖುಲ್ ಮೋಂಗಿಯಾಂ ಗ್ರಾಮಗಳಿಗೆ ನಿನ್ನೆ ರಾಜ್ತದ ಮುಖ್ಯಮಂತ್ರಿ ಎನ್ ಬೀರೇನ್ಸಿಂಗ್ ಭೇಟಿ ನೀಡಿದರು ಈ ಗ್ರಾಮಗಳು ಇನ್ವಾಲ್ ಸಮೀಪ ಇವೆ ಮುಖ್ಯಮಂತ್ರಿ ಸಂತ್ರಸ್ತರ ಪರಿಹಾರ ಶಿಬಿರಗಳಲ್ಲಿ ಆಗಿರುವ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು

ನಾಗಾಲ್ಕಾಂಡ್ನ ಮೊನ್ ಜಿಲ್ಲೆಯಲ್ಲಿ ನಿನ್ನೆ ಶಂಕಿತ ನಾಗಾ ಬಂಡುಕೋರರು ನಡೆಸಿದ ದಾಳಿಯೊಂದರಲ್ಲಿ ಅಸ್ಲಾಂ ರೈಸಲ್ಸ್ ಪಡೆಯ ಇಬ್ಬರು ಯೋಧರು ಹುತಾತ್ಮರಾಗಿದ್ದು ನಾಲ್ವರು ಯೋಧರು ಶೀವ್ರವಾಗಿ ಗಾಯಗೊಂಡಿದ್ದಾರೆ

ಉಗ್ರರ ದಾಳಿಗೆ ಭದ್ರತಾ ಸಿಬ್ಬಂದಿ ಪ್ರತಿದಾಳಿ ನಡೆಸಿದರಾದರೂ ಇಬ್ಬರು ಯೋಧರನ್ನು ಕಳೆದುಕೊಳ್ಳಬೇಕಾಯಿತು ಯಾವ ಗುಂಪು ಈ ದಾಳಿಗೆ ಕಾರಣವನ್ನುವುದು ಇನ್ನೂ ಖಚಿತಪಟ್ಟಿಲವೆಂದು ಅಸ್ಸಾಂ ರೈಸಲ್ಸ್ ಪಡೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾಹಿತಿ ನೀಡಿದ್ದಾರೆ

ಗುಂಪಿನ ಪಂದ್ಕ ಸೋಜಿಯಲ್ಲಿ ನಡೆಯಲಿದೆ ಇಂಗ್ಲೆಂಡ್ ಮತ್ತು ಟುನೇಷಿಯಾ ನಡುವಣ ಪಂದ್ಕ ಎಚ್

ಭೂ ಕಂಪನದಿಂದ ಸಂತ್ರಸ್ತರಾದವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಭೂ ಕಂಪನದಿಂದಾಗಿ ಒಸಾಕ ಮತ್ತು ಹೈಗೊ ಪ್ರದೇಶದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ